ನಿನ್ನೆ ರಾತ್ರಿ ನಿಧನರಾದ ಬಿಜೆಪಿ ಹಿರಿಯ ನಾಯಕಿ ಹಾಗೂ ಮಾಜಿ ವಿದೇಶಾಂಗ ಸಚಿವೆ ಸುಷ್ನಾ ಸ್ವರಾಜ್ ಅವರಿಗೆ ರಾಷ್ಟದ ಗೌರವ ನಮನ ಇಂದು ಮಧ್ಯಾಪ್ನ ಅಂತ್ಯ ಸಂಸ್ಕಾರ

ಆರ್ಥಿಕತೆಯ ಉತ್ತೇಜನಕ್ಕಾಗಿ ಆರ್

ಐ

ನಿನ್ನೆ ನಿಧನರಾದ ಮಾಜಿ ವಿದೇಶಾಂಗ ಸಚಿವೆ ಸುಷ್ಕಾ ಸ್ವರಾಜ್ ಅವರ ಪಾರ್ಥಿವ ಶರೀರಕ್ಷೆ ಇಂದು ಬೆಳಗ್ಗೆ ನವದೆಹಲಿಯಲ್ಲಿ ರಾಷ್ಟಪತಿ ರಾಮನಾಥ್ ಕೋವಿಂದ್ ಉಪರಾಷ್ಟಪತಿ ಎಂ ವೆಂಕಯ್ತ ನಾಯ್ದು ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂತಿಮ ನಮನ ಸಲ್ಲಿಸಿದರು ನಿವಾಸದಲ್ಲಿ ಇರಿಸಲಾಗಿದ್ದ ಪಾರ್ಥಿವ ಶರೀರದ ದರ್ತನವನ್ನು ಎಲ್ಲ ಪಕ್ಷಗಳ ಪ್ರಮುಖರು ಪಡೆದು ಅಂತಿಮ ನಮನ ಸಲ್ಲಿಸಿದರು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರವಾಲ್ ಬಿಜೆಪಿ ರಾಷ್ವೀಯ ಕಾರ್ಯಾಧ್ಯಕ್ಷ ಜಿ

ನಡ್ಡಾ ಬಿಎಸ್ಪಿ ಮುಖ್ಯಸ್ಟ ಮಾಯಾವತಿ ಬಿಜೆಪಿ ಸಂಸದೆ ಹೇಮಾಮಾಲಿನಿ ಕೇರಳದ ಮಾಜಿ ಮುಖ್ಯಮಂತ್ರಿ ಉಮನ್ ಚಾಂಡಿ ಮತ್ತು ಟಿ ಎಂ

ಸಂಸದ ಡೇರಕ್ ಒ ಬ್ರೀನ್ ನೋಬಲ್ ಪ್ರಶಸ್ತಿ ಪುರಸ್ನತ ಕೈಲಾಶ್ ಸತ್ಪಾರ್ಥಿ ಯೋಗ ಗುರು ಬಾಬಾ ರಾಮ್ದೇವ್ ಅಂತಿಮ ದರ್ಶನ ಪಡೆದರು ನಂತರ ಪಾರ್ಥಿವ ಶರೀರವನ್ನು ದೀನ್ದಯಾಳ್ ಉಪಾಧ್ವಯ ಮಾರ್ಗದಲ್ಲಿರುವ ಬಿಜೆಪಿ ಮುಖ್ಯ ಕಛೇರಿಗೆ ಕೊಂಡೊಯ್ದಲಾಯಿತು ಅಲ್ಲಿ ಇದೀಗ ಅಂತಿಮ ದರ್ಶನಕ್ಕಾಗಿ ವ್ಯವಸ್ಥೆ ಮಾಡಲಾಯಿತು

ಸುಂಂಂ ನವದೆಹಲಿಯಲ್ಲಿ ಕೇಂದ್ರ ಗೃಹಸಚಿವ ಅಮಿತ್ ಷಾ ಸಹ ನಿಧನರಾದ ಮಾಜಿ ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ನಾ ಸ್ವರಾಜ್ ಅವರಿಗೆ ಅವರ ನಿವಾಸದಲ್ಲಿ ಅಂತಿಮ ನಮನ ಸಲ್ಲಿಸಿದರು

ಅಟಲ್ ಬಿಹಾರಿ ವಾಜಪೇಯಿ ಅವರ ಅಧಿಕಾರಾವಧಿಯಲ್ಲಿ ಅವರು ಉತ್ತಮ ಕಾರ್ಯ ನಿರ್ವಹಿಸಿ ಗಣನೀಯ ಕೊಡುಗೆ ನೀಡಿದ್ದರು ಎಂದು ಸ್ಥಿಸಿದರು ಯುಪಿಎ ಅಧ್ಯಕ್ಷೆ ಸೋನಿಯಾಗಾಂಧಿ ಸಹ ಸುಷ್ನಾ ಅವರ ನಿವಾಸದಲ್ಲಿ ಅವರ ಅಂತಿಮ ದರ್ಶನ ಪಡೆದು ನಮನ ಸಲ್ಲಿಸಿದರು ಸಾಂಪ್ ಸುಷ್ಮಾ ಸ್ವರಾಜ್ ಅವರು ಓರ್ವ ಫನತೆವೆತ್ತ ನಾಯಕಿಯಾಗಿದ್ದು ಪಕ್ಷ ಭೇದವಿಲ್ಲದೆ ಎಲ್ಲರೂ ಅವರನ್ನು ಅತ್ಯಂತ ಗೌರವದಿಂದ ಕಾಣುತ್ತಿದ್ದರು ಎಂದು ಮಾಜಿ ಪ್ರಧಾನಿ ಮನ್ಮೋಹನ್ ಸಿಂಗ್ ಹೇಳಿದ್ದಾರೆ ಸ್ವರಾಜ್ ಅವರು ಉತ್ತಮ ಸಂಸದೀಯ ಪಟುವಾಗಿದ್ದರು ಹಾಗೂ ಅತ್ಯುತ್ತಮ ಕೌತಲ್ಯಉಳ್ಳ ಸಚಿವರಾಗಿದ್ದರು ದೇಶ ಓರ್ವ ಗೌರವಾನ್ವಿತ ಹಾಗೂ ಬದ್ದತೆಯುಳ್ಳ ನಾಯಕಿಯನ್ನನು ಕಳೆದುಕೊಂಡಿದೆ ಎಂದು ಅವರು ಬಣ್ಣಿಸಿದರು ಅಗಲಿದ ನಾಯಕಿ ಸುಷ್ನಾ ಸ್ವರಾಜ್ ಅವರಿಗೆ ಅಂತಿಮ ನಮನ ಸಲ್ಲಿಸಿದ ಬಿಜೆಪಿ ಹಿರಿಯ ನಾಯಕ ಎಲ್

ಅಡ್ವಾಣಿ ದೇಶ ಅದ್ವೀತಿಯ ನಾಯಕಿಯನ್ನು ಕಳೆದುಕೊಂಡಿದೆ ಎಂದು ಹೇಳಿದರು ಸುಷ್ನಾ ಅವರು ಬಿಜೆಪಿಯ ಅತ್ತಂತ ಜನಪ್ರಿಯ ಹಾಗೂ ಪ್ರಮುಖ ನಾಯಕಿಯಾಗಿದ್ದರು ಮತ್ತು ಅನೇಕ ಮಹಿಳಾ ನಾಯಕಿಯರಿಗೆ ಮಾದರಿಯಾಗಿದ್ದರು ಎಂದು ಹೇಳಿದರು ಅವರು ಓರ್ವ ಉತ್ತಮ ಮಾನವರಾಗಿದ್ದು ತಮ್ಮ ಪ್ರೀತಿ ಸ್ನೇಹ ಹಾಗೂ ಸಂವೇದನಾಶೀಲತೆಯಿಂದ ಎಲ್ಲರ ಮನ ಗೆದಿದ್ದರು ಎಂದು ಬಣ್ಣಿಸಿದರು ಸಾಂಪ್ ಮಾಜಿ ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಅವರ ನಿಧನಕ್ಕೆ ಬಾಂಗ್ಲಾ ದೇಶದ ಪ್ರಧಾನಮಂತ್ರಿ ಶೇಬ್ ಹಸೀನಾ ತೀವ್ರ ಶೋಕ ವ್ಹಕ್ತಪಡಿಸಿದ್ದಾರೆ ಲಂಡನ್ನಲ್ಲಿರುವ ಅವರು ಶೋಕ ಸಂದೇಶ ಕಳುಹಿಸಿದ್ದು ಸುಷ್ಮಾ ಸ್ವರಾಜ್ ಅವರ ನಿಧನದಿಂದ ತಮ್ಮ ಆತ್ಮೀಯ ಗೆಳತಿಯೊಬ್ಬಳನ್ನು ಕಳೆದುಕೊಂಡಂತಾಗಿದೆ ಎಂದು ಹೇಳಿದ್ದಾರೆ ಭಾರತ ಮತ್ತು ಬಾಂಗ್ಲಾದೇಶ ಉಭಯ ರಾಷ್ಟಗಳ ದ್ವಿಪಕ್ಷೀಯ ಸಂಬಂಧ ಉನ್ನತ ಮಟ್ಟಕ್ಷೀರಲು ಅವರು ನೀಡಿರುವ ಕೊಡುಗೆಗಳನ್ನು ಬಾಂಗ್ಲಾದೇಶ ಎಂದೆಂದಿಗೂ ಸ್ಟರಿಸುತ್ತದೆ ಎಂದು ಅವರು ಹೇಳಿದ್ದಾರೆ

ಕಾನೂನು ಮತ್ತು ನ್ಯಾಯ ಸಚಿವಾಲಯ ಈ ಸಂಬಂಧ ಗೆಜೆಟ್ ಪ್ರಕಟಣೆ ಹೊರಡಿಸಿದೆ ಸಂಸತ್ತಿನ ಉಭಯ ಸದನಗಳು ಈ ಸಂಬಂಧ ನಿರ್ಣಯ ಅಂಗೀಕರಿಸಿದ ಹಿನ್ನೆಲೆಯಲ್ಲಿ ಈ ತ್ರಮ ಕ್ಟೆಗೊಳ್ಳಲಾಗಿದೆ ಸಂಸತ್ತಿನಲ್ಲಿ ಜಮ್ಮ ಮತ್ತು ಕಾಶ್ಮೀರಕ್ಕೆ ಸಂಬಂಧಿಸಿದ ಮಹತ್ವದ ಮಸೂದೆಗಳನ್ನು ಭಾರೀ ಬೆಂಬಲದೊಂದಿಗೆ ಅನುಮೋದಿಸಿರುವುದನ್ನು ಶ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ಲಾಘಿಸಿದ್ದಾರೆ ಅವರು ಸರಣಿ ಟ್ವೀಟ್ ಮಾಡಿ ಭಾರತದ ಸಂಸದೀಯ ಪ್ರಜಾಸತ್ತೆಯಲ್ಲಿ ಇದೊಂದು ಸ್ಕರಣಾರ್ಥ ಸಂದರ್ಭ ಎಂದು ಕರೆದಿದ್ದಾರೆ

ಜಮ್ಮ ಕಾಶ್ಮೀರ ಮತ್ತು ಲಡಾಬ್ನ ಜನತೆಯ ಧೈರ್ಯಕ್ಕೆ ವಂದನೆಗಳನ್ನು ಅರ್ಪಿಸಿದ ಮೋದಿ ಇವರೆಲ್ಲರಿಗೆ ಹೊಸ ಬೆಳಗು ಉತ್ತಮ ಭವಿಷ್ಕ ಮೂಡಿ ಬರಲಿದೆ ಎಂದಿದ್ದಾರೆ ಜನತೆಯನ್ನು ಭಾವನಾತ್ಕವಾಗಿ ಬಂಧಿಸಬಹುದೆಂಬ ಪಟ್ಟಭದ್ರ ಹಿತಾಸಕ್ತಿಗಳು ಪಲವಾರು ವರ್ಷಗಳ ಕಾಲ ಜನತೆಯ ಸಬಲೀಕರಣದ ಗೋಜಿಗೆ ಹೋಗಲಿಲ್ಲ ಎಂದ ಪ್ರಧಾನಮಂತ್ರಿ ಜಮ್ಮ ಮತ್ತು ಕಾಶ್ಮೀರ ಈಗ ಸಂಕೋಲೆಗಳಿಂದ ಮುಕ್ತವಾಗಿದೆ ಎಂದಿದ್ದಾರೆ ಜಮ್ಮು ಕಾಶ್ಮೀರ ಮತ್ತು ಲಡಾಬ್ಗೆ ಸಂಬಂಧಿಸಿದ ಮಸೂದೆಗಳು ಅಖಂಡತೆ ಮತ್ತು ಸಬಲೀಕರಣವನ್ನು ಖಚಿತಪಡಿಸುತ್ತವೆ ಈ ತ್ರಮಗಳು ಯುವ ಜನತೆಯನ್ನು ಮುಖ್ಯವಾಹಿನಿಗೆ ಕರೆತಂದು ಅವರ ಕೌಶಲ ಮತ್ತು ಪ್ರತಿಭೆಗಳಿಗೆ ಅಪಾರ ಸದವಕಾಶಗಳನ್ನು ನಿರ್ಮಿಸಿಕೊಡುತ್ತವೆ ಸ್ಥಳೀಯ ಮೂಲ ಸೌಕರ್ಯದಲ್ಲಿ ಗಮನಾರ್ಹ ಸುಧಾರಣೆ ಮೂಡಿಸುತ್ತದೆ ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ ಜಮ್ಮ ಕಾಶ್ಮೀರ ಮತ್ತು ಲಡಾಬ್ನ ಜನತೆಗೆ ಉತ್ತಮ ಬದುಕನ್ನು ರೂಪಿಸಿಕೊಡಲು ನಿರಂತರ ಶ್ರಮಿಸಿದ ಗೃಹ ಸಚಿವ ಅಮಿತ್ ಷಾ ಅವರನ್ನು ಪ್ರಧಾನಮಂತ್ರಿ ಪ್ರಶಂಸಿಸಿದರು ಸ್ರಾಂಪ ಕರ್ನಾಟಕದ ಬಹುತೇಕ ಹತ್ತಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಸತತ ಮಳೆ ಸುರಿಯುತ್ತಿದ್ದು ನೆರೆ ಪರಿಸ್ಥಿತಿ ಗಂಭೀರವಾಗಿದೆ ವಿಜಯಪುರ ಬೆಳಗಾವಿ ಬಾಗಲಕೋಟೆ ಯಾದಗಿರಿ ರಾಯಚೂರು ಧಾರವಾಡ ಶಿವಮೊಗ್ಗ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಕೊಡಗು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಮಳೆ ಮುಂದುವರೆದಿದ್ದು ಜನಜೀವನ ತೀವ್ರ ಬಾಧಿತವಾಗಿದೆ ಈ ಜಿಲ್ಲೆಗಳಲ್ಲಿ ಮೇಲ್ಟೈ ಗಾಳಿ ಕೂಡಾ ಬಿರುಸುಗೊಳ್ಳುವ ಮುನ್ನೆಚ್ಚರಿಕೆ ನೀಡಲಾಗಿದೆ ರಾಜ್ಯದ ಮೂರು ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಸಾಗರದಲ್ಲಿ ಅಲೆಗಳ ಅಬ್ಬರ ಹೆಚ್ಚಾಗಿರುವುದರಿಂದ ಮೀನುಗಾರರಿಗೆ ವಿಶೇಷ ಎಚ್ಚರಿಕೆ ನೀಡಲಾಗಿದೆ ಈ ಜಿಲ್ಲೆಗಳಗೆ ಭೇಟ ನೀಡುವ ಪ್ರವಾಸಿಗರು ಸಾಗರ ತೀರಗಳಿಗೆ ಹೋಗಬಾರದೆಂದು ಸಹ ಮುನ್ನೆಚ್ಚರಿಕೆ ನೀಡಲಾಗಿದೆ ವಿಜಯಪುರದಲ್ಲಿ ಕೃಷ್ಣಾ ನದಿಯ ಪ್ರವಾಹದಿಂದ ಹಲವು ಗ್ರಾಮಗಳು ಜಲಾವೃತಗೊಂಡಿವೆ

ಜಲಾವೃತಗೊಂಡ ಗ್ರಾಮಗಳಿಂದ ಸಂತ್ರಸ್ಥರನ್ನು ಗಂಜಿ ಕೇಂದ್ರಗಳಿಗೆ ಸ್ಥಳಾಂತರಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಆಲಮಟ್ಟ ಜಲಾಶಯದಿಂದ ಹೊರ ಹರಿವಿನ ಪ್ರಮಾಣ ಹೆಚ್ಚಾಗಿರುವುದರಿಂದ ಸೂಕ್ತ ಮುನ್ನೆಚ್ಚರಿಕೆ ವಹಿಸಬೇಕೆಂದು ಸ್ಥಳೀಯರಿಗೆ ಸೂಚಿಸಲಾಗಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಕೃಷ್ಣಾ ಮತ್ತು ಉಪನದಿಗಳು ಉಕ್ಕೆ ಹರಿಯುತ್ತಿದ್ದು ಚಿಕ್ಕೋಡಿ ಅಥಣಿ ರಾಯಭಾಗ ಮತ್ತು ಬಾನ್ವಾಪುರ ತಾಲೂಕುಗಳಲ್ಲಿ ಆತಂಕದ ಪರಿಸ್ಥಿತಿ ನಿರ್ಮಾಣವಾಗಿದೆ ಪುಣೆ ಮಾರ್ಗದ ರಾಷ್ಟೀಯ ಹೆದ್ದಾರಿಯಲ್ಲಿ ನಿಪ್ಪಾಣಿ ಸಮೀಪ ಭೂ ಕುಸಿತವಾಗಿದ್ದು ಸಂಚಾರ ಸ್ಥಗಿತಗೊಳಿಸಿರುವ ಹಿನ್ನೆಲೆಯಲ್ಲಿ ಸಾವಿರಾರು ವಾಹನಗಳು ಸಾಲುಗಟ್ಟ ನಿಂತಿವೆ ಜೆಲ್ಲೆಯ ಪಲವೆಡೆ ರಾಷ್ಟೀಯ ಹೆದ್ದಾರಿಯ ಮೇಲೆ ನೀರು ಹರಿಯುತ್ತಿದ್ದು ವಾಹನ ಸಂಚಾರ ಭಾದಿತವಾಗಿದೆ ಮಲಪ್ಪಭ ನವಿಲುತೀರ್ಥ ಮೊದಲಾದ ಜಲಾಶಯಗಳಿಂದ ಭಾರಿ ಪ್ರಮಾಣದಲ್ಲಿ ನೀರು ಹೊರಬಿಡಲಾಗುತ್ತಿದೆ

ರಿವರ್ಸ್ ರೆಪೊ ದರದಲ್ಲಿಯೂ ದ್ರವೀಕರಣ ಹೊಂದಾಣಿಕೆ ಮಾಡಲಾಗಿದ್ದು

ಸೋಮವಾರದಿಂದ ಮುಂಬೈನಲ್ಲಿ ನಡೆದ ಮೂರು ದಿನಗಳ ಹಣಕಾಸು ನೀತಿ ಸಮಿತಿಯ ಸಭೆ ಇಂದು ಮುಕ್ತಾಯಗೊಂಡ ಹಿನ್ನೆಲೆಯಲ್ಲಿ ದ್ವೈಮಾಸಿಕ ಪಣಕಾಸು ನೀತಿ ಪ್ರಕಟಿಸಲಾಯಿತು ಸಭೆಯಲ್ಲಿ ಪಾಲ್ಗೊಂಡಿದ್ದ ಹಣಕಾಸು ನೀತಿ ಸಮಿತಿಯ ಎಲ್ಲಾ ಸದಸ್ಯರು ರೆಪೊ ದರವನ್ನು ಇಳಕೆ ಮಾಡಲು ಅವಿರೋಧವಾಗಿ ಮತ ಚಲಾಯಿಸಿದರು

ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೋಯ್ ನೇತೃತ್ವದ ಐವರು ನ್ಯಾಯಮೂರ್ತಿಗಳ ಸಂವಿಧಾನ ಪೀಠದ ಮುಂದೆ ನಿರ್ಮೋಹಿ ಅಖರದ ಪರ ಹಿರಿಯ ವಕೀಲ ಸುತೀಲ್ ಜೈನ್ ವಾದ ಮಂಡನೆ ಆರಂಭಿಸಿದ್ದಾರೆ

ಕಿಶ್ವಾರ್ ಹಾಗೂ ರಜೌರಿ ಜಿಲ್ಲೆಯ ಒಳ ಭಾಗಗಳಲ್ಲಿ ಭದ್ರತೆಗಾಗಿ ನಿನ್ನೆ ಹೆಚ್ಚನ ಪಡೆಯನ್ನು ನಿಯೋಜಿಸಲಾಗಿತ್ತು